ಪ್ರಶಸ್ತಿ ಸ್ತೀಕರಿಸಿ ಮಾತನಾಡಿದ ನರೇಂದ್ರ ಮೋದಿ ಪರಿಸರವನ್ನು ರಕ್ಷಿಸಲು ಭಾರತೀಯರು ಭದ್ದತೆ ಹೊಂದಿದ್ದಾರೆ ಭಾರತೀಯರ ಪರವಾಗಿ ಈ ಪುರಸ್ಕಾರ ಪಡೆದಿರುವುದಕ್ಕೆ ತಮಗೆ ಹೆಮ್ಮೆ ಎನಿಸಿದ್ದು ವಿಶಸಂಸ್ಥೆಯ ಈ ಶ್ರಶಸ್ತಿ ಭಾರತಕ್ಕೆ ಸಂದ ಗೌರವವಾಗಿದೆ ಎಂದರು

ಸುಕ್ಹರ ಅಭಿವೃದ್ದಿ ಮತ್ತು ಹವಾಮಾನ ಬದಲಾವಣೆ ಕ್ಷೇತ್ರದಲ್ಲಿ ಸಲ್ಲಿಸಿದ ನಾಯಕತ್ವ ಮತ್ತು ಮಹತ್ತರ ಕೊಡುಗೆ ಪರಿಗಣಿಸಿ ಈ ಪ್ರತಿಷ್ಠಿತ ಪ್ರಶಸ್ತಿ ನೀಡಲಾಗಿದೆ

ಕುಮಾರಸ್ನಾಮಿ ಅವರಿಂದು ಬಿಡದಿಯಲ್ಲಿ ಚನ್ನಪಟ್ಟಣ ಪಾಗೂ ರಾಮನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜೆಡಿಎಸ್ ಪಕ್ಷದ ಕಾರ್ಯಕರ್ತರೊಂದಿಗೆ ಸಭೆ ನಡೆಸುತ್ತಿದ್ದಾರೆ ಸಭೆ ಆರಂಭಕ್ಕೂ ಮುನ್ನಾ ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗಬೇಕಾಗಿರುವ ಅಭಿವೃದ್ದಿ ಕಾರ್ಯಗಳು ಹಾಗೂ ಕಾರ್ಯಕರ್ತರ ಸಮಸ್ಥೆಗಳಿಗೆ ಸ್ವಂದಿಸುವ ನಿಟ್ಟನಲ್ಲಿ ದೆಳಗ್ಗೆ ಚನ್ನಪಟ್ಟಣದ ಕಾರ್ಯಕರ್ತರು ಹಾಗೂ ಮಧ್ವಾಹ್ನ ರಾಮನಗರದ ಕಾರ್ಯಕರ್ತರೊಂದಿಗೆ ಸಭೆ ನಡೆಸುತ್ತಿರುವುದಾಗಿ ತಿಳಿಸಿದರು ರಾಮನಗರ ಉಪ ಚುನಾವಣೆ ಅಭ್ಯರ್ಥಿ ಆಯ್ಕೆ ಸಂಬಂಧ ಕಾರ್ಯಕರ್ತರೆ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದು ಕುಮಾರಸ್ವಾಮಿ ಹೇಳಿದರು

ರಾಷ್ಷಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಪ್ರಮಾಣ ವಚನ ದೋಧಿಸಿದರು ನ್ಯಾಯಮೂರ್ತಿ ದೀಪಕ್ ಮಿಶ್ರು ಅವರ ಅವಧಿ ನಿನ್ನೆಗೆ ಕೊನೆಗೊಂಡಿತ್ತು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ರಾಜನಾಥ್ ಸಿಂಗ್ ಹಣಕಾಸು ಸಚಿವ ಅರುಣ್ ಜೀಟ್ಲ ಸೇರಿದಂತೆ ಪಲವಾರು ಗಣ್ಣರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು

ಈ ಯೋಜನೆಯಿಂದ ಗ್ರಾಮೀಣ ಪ್ರದೇಶದ ಮಹಿಳೆಯರು ನಿತ್ಯ ಅನುಭವಿಸುತ್ತಿದ್ದ ಉರುವಲು ತಾಪತ್ರೆ ತಪ್ಪದ್ದು ನೆಮ್ದದಿಯಂದ ಅಡುಗೆ ಮಾಡುವಂತಾಗಿದೆ

ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಫಲಾನುಭವಿ ರೇಖಾ ಉಚಿತ ಗ್ಯಾಸ್ ಸಿಲಿಂಡರ್ ದೊರೆತಾಗಿನಿಂದ ಅಡುಗೆ ಮಾಡಲು ತುಂಬಾ ಅನುಕೂಲವಾಗಿದೆ ಎಂದು ಸಂತಸ ವ್ಲಕ್ಷಪಡಿಸಿದರು ಮತ್ತೋರ್ವ ಫಲಾನುಭವಿ ದ್ರುಪದಾ ಹೊಗೆಯಿಂದ ಕಣ್ಣುಬೇನೆ ಅನುಭವಿಸಿ ಎರಡುಬಾರಿ ಶಸ್ತಚಿಕಿತ್ಸೆ ಮಾಡಿಸಿಕೊಂಡಿದ್ದೆ ಈಗ ಸಿಲಿಂಡರ್ ದೊರೆತಾಗಿನಿಂದ ಆರೋಗ್ಭದಿಂದಿದ್ದು ಅಡುಗೆ ಮಾಡಲು ಅನುಕೂಲವಾಗಿದೆ ಎಂದು ತಿಳಿಸಿದರು

ದೇವೇಗೌಡ ಸಚಿವ

ರಾಜ್ಯ ಸರ್ಕಾರ ನನಗೆ ಆಹ್ವಾನ ನೀಡಿರುವುದು ತುಂಬಾ ಸಂತೋಷವಾಗಿದೆ

ಮಳೆಗಾಲದಲ್ಲಿ ಗುಡ್ಡ ಕುಸಿತದಿಂದ ಮಂಗಳೂರು ಸಕಲೇಶಪುರ ರೈಲು ಮಾರ್ಗದ ಪಳಿ ಮೇಲೆ ಬದಿದ್ದ ಮಣ್ಣು ತೆರವು ಕಾರ್ಯ ಪೂರ್ಣಗೊಂಡಿದ್ದು ಶೀಘ್ರದಲ್ಲಿಯೇ ಮಂಗಳೂರು ಬೆಂಗಳೂರು ಪ್ಲಾಸೆಂಜರ್ ರೈಲು ಆರಂಭ ಆಗುವ ಸಾಧ್ಯತೆ ಇದೆ ನಿನ್ನೆ ಈ ಮಾರ್ಗದಲ್ಲಿ ಎರಡು ಗೂಡ್ ರೈಲುಗಳ ಪರೀಕ್ಷಾರ್ಥ ಸಂಚಾರ ನಡೆಸಿವೆ ಸುಬ್ರಷ್ಣಣ್ಣ ಸಕಲೇಶಪುರ ಮಾರ್ಗದಲ್ಲಿ ಆಗಸ್ಟ್ ತಿಂಗಳನಿಂದ ರೈಲು ಓಡಾಟ ಸ್ವಗಿತಗೊಂಡಿತ್ತು